ಪೊಲೀಸರು ನೆರೆಯ ರಾಜ್ಯಗಳ ಭದ್ರತಾ ಸಿಬ್ಬಂದಿಯೊಂದಿಗೆ ಸತತ ಸಂಪರ್ಕದಲ್ಲಿದ್ದಾರೆ ಅಂತಾರಾಜ್ಯ ಗಡಿಗಳಲ್ಲಿನ ತಪಾಸಣಾ ಕೇಂದ್ರಗಳನ್ನು ಸಂಪೂರ್ಣವಾಗಿ ಮುಚ್ಚಲಾಗಿದೆ ರಾಜ್ಜದಲ್ಲಿನ ಸೂಕ್ಷ್ಮ ಮತ್ತು ಅತಿ ಸೂಕ್ಷ್ಮ ಮತಗಟ್ಟೆಗಳ ಮೇಲೆ ಪೊಲೀಸರು ನಿಕಟ ನಿಗಾ ಇರಿಸಿದ್ದಾರೆ ಎಂದು ಅವರು ಹೇಳಿದರು

ವಿವಾದವನ್ನು ಸೌಹಾರ್ದಯುತವಾಗಿ ಬಗೆಹರಿಸಿಕೊಳ್ಳುವ ಸಾಧ್ಯತೆಗಳ ಬಗ್ಗೆ ಪರಿಶೀಲಿಸಲು ನ್ವಾಯಾಲಯ ಪ್ರಕರಣವನ್ನು ಸಂಧಾನಕಾರರಿಗೆ ವಹಿಸಿಕೊಟ್ಟತ್ತು ಮುಖ್ಯ ನ್ವಾಯಮೂರ್ತಿ ರಂಜನ್ ಗೊಗೋಯ್ ಮತ್ತು ನ್ಯಾಯಮೂರ್ತಿಗಳಾದ ಎಸ್

ಚಂದ್ರಚೂಡ್ ಅಶೋಕ್ ಭೂಷಣ್ ಮತ್ತು ಎಸ್ ಅಬ್ದುಲ್ ನಜೀರ್ ಅವರನ್ನು ಒಳಗೊಂಡ ಐವರು ನ್ಡಾಯಮೂರ್ತಿಗಳ ಸಾಂವಿಧಾನಿಕ ಪೀಠ ವಿಚಾರಣೆಯನ್ನು ನಡೆಸಲಿದೆ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ಫಕೀರ್ ಮೊಹಮ್ಮದ್ ಇಬ್ರಾಹಿಂ ಕಲೀಫುಲ್ಲಾ ನೇತೃತ್ವದಲ್ಲಿ ಸಂಧಾನಕಾರರ ತಂಡ ರಚಿಸಲಾಗಿತ್ತು ಅದರಲ್ಲಿ ಆಧ್ಯಾತ್ಮಿಕ ಗುರು ಶ್ರೀ ರವಿಶಂಕರ್ ಮತ್ತು ಹಿರಿಯ ವಕೀಲರಾದ ಶ್ರೀರಾಮ್ ಪಂಚು ಅವರು ಸದಸ್ಥರಾಗಿದ್ದಾರೆ ಒಂದು ವಾರದಲ್ಲಿ ಸಂಧಾನ ಪ್ರಕ್ರಿಯೆ ಆರಂಭಿಸಬೇಕು ಮತ್ತು ನಾಲ್ಲು ವಾರಗಳಲ್ಲಿ ಆ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿ ವರದಿಯನ್ನು ಸಲ್ಲಿಸಬೇಕು ಎಂದು ಸುಪ್ರೀಂ ಕೋರ್ಟ್ ಆದೇಶಿಸಿತ್ತು ಇಡೀ ಸಂಧಾನ ಪ್ರಕ್ರಿಯೆಯನ್ನು ರಹಸ್ಟವಾಗಿ ನಡೆಸಲು ನ್ವಾಯಾಲಯ ಸೂಚಿಸಿತ್ತು ಜಮ್ನು ಕಾಶ್ನೀರದ ಸಾಂಬಾ ಜಿಲ್ಲೆಯಲ್ಲಿ ಅಂತಾರಾಷ್ನೀಯ ಗಡಿ ಪ್ರದೇಶದಲ್ಲಿ ಅತಿಕ್ರಮ ಪ್ರವೇಶ ಮಾಡಿದ ಪಾಕಿಸ್ತಾನದ ಮಾಜಿ ಯೋಧನನ್ನು ಗಡಿ ಭದ್ರತಾಪಡೆ ಬಿಎಸ್ಎಫ್ ಬಂಧಿಸಿದೆ ಅನುಮಾನಾಸ್ವದವಾಗಿ ಓಡಾಡುತ್ತಿದ್ದ ವ್ಯಕ್ತಿಯ ಚಲನವಲನಗಳನ್ನು ಗಮನಿಸಿದ ಬಿಎಸ್ಎಫ್ ಈತನನ್ನು ಬಂಧಿಸಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಪ್ರಾಥಮಿಕ ತನಿಖೆ ನಂತರ ಈತ ಪಾಕಿಸ್ತಾನದ ಶೇಖರ್ಗಢ್ ಜಿಲ್ಲೆಯ ಮೊಹಮ್ನದ್ ಅಫಜಲ್ನೆಂದು ಗುರುತಿಸಲಾಗಿದ್ದು ಆತನ ಬಳಿಯಿದ್ದ ಮೊಬ್ನೆಲ್ ಫೋನ್ ಹಾಗೂ ಡಾಟಾ ಕಾರ್ಡ್ ವಶಪಡಿಸಿಕೊಂಡಿದ್ದು ಆತ ಗಡಿ ದಾಟಿರುವ ಬಗ್ಗೆ ಹೆಚ್ಚಿನ ತನಿಖೆಗಾಗಿ ಪೊಲೀಸ್ ವಶಕ್ಕೆ ಒಪ್ಪಿಸಲಾಗಿದೆ

ರಷ್ಲಾದ ವಿದೇಶಾಂಗ ಸಚಿವಾಲಯ ತನ್ನ ಹೇಳಿಕೆಯಲ್ಲಿ ಇರಾನ್ನ ಗಣಿ ಉದ್ಯಮದ ಮೇಲೆ ಪರಿಣಾಮ ಬೀರುವಂತೆ ಅಮೆರಿಕಾ ಹೊಸದಾಗಿ ವಿಧಿಸಿರುವ ನಿರ್ಬಂಧಗಳ ಪ್ಟಾಕೇಜ್ ಅನ್ನು ಬಲವಾಗಿ ಖಂಡಿಸಿದೆ ಇರಾನ್ ಮತ್ತು ಜಾಗತಿಕ ಶಕ್ತಿಗಳು ಒಂದುಗೂಡಿ ಪರಿಸ್ಟಿತಿ ತಿಳಗೊಳಿಸುವ ಮಾರ್ಗೋಪಾಯಗಳ ಬಗ್ಗೆ ಚರ್ಚೆ ನಡೆಸಬೇಕು ಎಂದು ಸಚಿವಾಲಯ ಹೇಳಿದೆ ಈ ಮಧ್ಯೆ ಅಮೆರಿಕಾ ಅಧ್ಯಕ್ಷ ಡೋನಾಲ್ಡ್ ಟ್ರಂಪ್ ವಾಷಿಂಗ್ಟನ್ ಮತ್ತು ಟೆಹರಾನ್ ನಡುವೆ ಬಿಕ್ಕಟ್ಟು ಉಲ್ಲಣಿಸುತ್ತಿರುವುದರ ನಡುವೆಯೇ ಇರಾನ್ ನಾಯಕರೊಂದಿಗೆ ಮಾತುಕತೆಗೆ ಮುಕ್ತ ಮನಸ್ತು ಹೊಂದಿರುವುದಾಗಿ ಹೇಳಿದ್ದಾರೆ ಅವರು ಶ್ವೇತಭವನದಲ್ಲಿ ನಿನ್ನೆ ಸುದ್ದಿಗಾರರ ಜೊತೆ ಮಾತನಾಡಿದರು

ಪರಿಹಾರಕ್ಕೆ ಅಷ್ಲೂ ಹಣದ ಅವಶ್ಯಕತೆ ಇದೆ

ಈ ಮಧ್ಯೆ ಒಡಿಶಾದಲ್ಲಿ ಪರಿಸ್ಥಿತಿ ಸಹಜಸ್ಥಿತಿಯತ್ತ ಮರಳುತ್ತಿದ್ದು

ಚೀನಾದೊಂದಿಗಿನ ವ್ಯಾಪಾರ ಒಪ್ಪಂದವನ್ನು ಉಳಿಸಿಕೊಳ್ಳುವ ವಿಶ್ವಾಸವನ್ನು ಅಮೆರಿಕಾ ಅಧ್ವಕ್ಷ ಡೋನಾಲ್ಡ್ ಟ್ರಂಪ್ ವ್ಯಕ್ತಪಡಿಸಿದ್ದಾರೆ ಬೀಜೆಂಗ್ನ ಸಂಧಾನಕಾರರುಯ ಮಾತುಕತೆ ವೇದಿಕೆಗೆ ವಾಪಸ್ಸಾಗುವ ಕೆಲವೇ ಗಂಟೆಗಳಲ್ಲಿ ದಿಢೀರ್ ಬಿಕ್ಕಟ್ಟು ಉಲ್ಪಣಿಸಿದೆ ಮಧ್ಯರಾತ್ರಿ ನಂತರ ಚೀನಾದ ಉತ್ಪನ್ನಗಳ ಮೇಲೆ ಅಮೆರಿಕಾ ನೂರಾರು ಬಿಲಿಯನ್ ಡಾಲರ್ ತೆರಿಗೆ ಹೆಚ್ಚಿಬಿದೆ ವಾಷಿಂಗ್ಟನ್ನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಡೋನಾಲ್ಡ್ ಟ್ರಂಪ್ ತಾವು ಚೀನಾದ ಅಧ್ಯಕ್ಷ ಕ್ಲಿ ಜಿನ್ಪಿಂಗ್ ಅವರಿಂದ ಪತ್ರವನ್ನು ಸ್ವೀಕರಿಸಿದ್ದೇನೆ ನಂತರ ಅವರೊಡನೆ ದೂರವಾಣಿ ಮೂಲಕ ಸಮಾಲೋಚನೆ ನಡೆಸುತ್ತೇನೆ ಎಂದರು

ಈ ಪಂದ್ಯದಲ್ಲಿ ಗೆಲ್ಲುವ ತಂಡ ಭಾನುವಾರ ಹೈದರಾಬಾದ್ನಲ್ಲಿ ನಡೆಯಲಿರುವ ಫೈನಲ್ಸ್ನಲ್ಲಿ ಪ್ರಶಸ್ತಿಗಾಗಿ ಮುಂಬೈ ಇಂಡಿಯನ್ಸ್ ವಿರುದ್ಧ ಸೆಣಸಬೇಕಾಗಿದೆ